ಕೊರೊನಾ ಸೋಂಕು ನಿಯಂತ್ರಣಕ್ಕೆ ವೈಯಕ್ತಿಕ ಶುಚಿತ್ವ

ಶಾಲಾ ಮಕ್ಕಳಿಗಾಗಿ ಮೊದೈಲ್ ಆಪ್ ಅಭಿವೃದ್ದಿಪಡಿಸುವ ಅಟಲ್ ನಾವಿನ್ಯ ಅಭಿಯಾನಕ್ಕೆ ನೀತಿ ಆಯೋಗ ಚಾಲನೆ ಕೊರೊನಾ ಸೋಂಕು ನಿಯಂತ್ರಿಸಲು ನಿರಂತರ ಪ್ರಯತ್ನ ಅಗತ್ಯ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹೇಳಿದ್ದಾರೆ

ಸೋಂಕು ನಿಯಂತ್ರಣಕ್ಕೆ ವೈಯಕ್ತಿಕ ಶುಚಿತ್ವ

ಸೋಂಕು ಪರಡುವುದನ್ನು ತಡೆಯಲು ನಿರಂತರ ಪ್ರಯತ್ನದಲ್ಲಿ ತೊಡಗಬೇಕಿದ್ದು ಅರಿವು ಕಾರ್ಯಕ್ರಮಗಳನ್ನು ಹೆಚ್ಚಿಸಬೇಕು ಈ ವಿಚಾರದಲ್ಲಿ ರಾಜೀ ಮಾಡಿಕೊಳ್ಳುವ ಪ್ರಕ್ಷೆಯೇ ಇಲ್ಲ ಎಂದಿದ್ದಾರೆ ಪ್ರಮುಖವಾಗಿ ದೆಹಲಿಯಲ್ಲಿ ಕೇಂದ್ರ ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಆಡಳಿತಗಳು ಸೋಂಕು ನಿಯಂತ್ರಣಕ್ಕೆ ಪರಿಣಾಮಕಾರಿ ಕ್ರಮಗಳನ್ನು ಕೈಗೊಂಡಿವೆ ಎಂದು ನರೇಂದ್ರ ಮೋದಿ ಶ್ಲಾಘಿಸಿದ್ದಾರೆ ಸೋಂಕು ನಿಯಂತ್ರಣ ಕಣ್ಗಾವಲು ಮತ್ತು ಮನೆಯಲ್ಲೇ ಆರೈಕೆ ಮಾಡುವ ಕುರಿತು ಅಹಮದಾಬಾದ್ನಲ್ಲಿ ಧನ್ವಂತರಿ ರಥ ಕಾರ್ಯಕ್ರಮ ಅತ್ಯುತ್ತಮವಾದದು

ಈ ಸೋಂಕು ತಡೆಗಟ್ಟಲು ರಾಷ್ಟ ಮಟ್ಟದಲ್ಲಿ ನಿರಂತರ ನಿಗಾ ಇಡುವ ವ್ಯವಸ್ಥೆಯನ್ನು ಬಲಪಡಿಸುವಂತೆ ಆದೇಶ ನೀಡಿದ ಪ್ರಧಾನಮಂತ್ರಿಯವರು ಹೆಚ್ಚು ಸೋಂಕಿರುವ ಪ್ರದೇಶಗಳು ಮತ್ತು ರಾಜ್ಯಗಳಿಗೆ ಸೂಕ್ತ ಮಾರ್ಗದರ್ಶನ ನೀಡಲು ಇದರಿಂದ ಸಾಧ್ಯವಾಗುತ್ತದೆ ಎಂದು ಹೇಳಿದ್ದಾರೆ ಸಭೆಯಲ್ಲಿ ಗೃಹಸಚಿವ ಅಮಿತ್ ಶಾ ಆರೋಗ್ಯ ಸಚಿವ ಡಾ ಹರ್ಷವರ್ಧನ್ ನೀತಿ ಆಯೋಗದ ಪ್ರಮುಖರು ಕೇಂದ್ರ ಸಂಪುಟ ಕಾರ್ಯದರ್ಶಿ ಮತ್ತಿತರ ಅಧಿಕಾರಿಗಳು ಪಾರ್ಗೊಂಡಿದ್ದರು

ಗುರುಗ್ರಾಮದಲ್ಲಿಂದು ಸಿಆರ್ಪಿಎಫ್ನ ವೃಕ್ಷಾರೋಹಣ ಅಭಿಯಾನದ ಅಂಗವಾಗಿ ಸುಿ ನೆಟ್ಟು ಬಳಿಕ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ದೇಶದ ರಕ್ಷಣೆಯಲ್ಲಿ ಪ್ರಾಣ ಮುಡುಪಾಗಿಡುವ ಸಿಆರ್ಪಿಎಫ್ ಯೋಧರ ಸೇವೆಯ ಮೇಲೆ ಬಹಳಷ್ಟು ನಂಬಿಕೆ ಇದೆ

ಇದರಲ್ಲಿ ಯೋಧರ ಪಾತ್ರವೂ ಬಹುಮುಖ್ಯವಾಗಿದೆ ಎಂದು ಹೇಳಿದರು

ಮಹಾರಾಷ್ಷದಲ್ಲಿ ಅತಿ ಹೆಚ್ಚು ಸೋಂಕಿತರು ಗುಣಮುಖರಾಗಿದ್ದು

ಪ್ರಮುಖವಾಗಿ ಕಳೆದ ಕೆಲವು ವಾರಗಳಿಂದ ನಿತ್ತ ಸಾವಿರಕ್ಕೂ ಹೆಚ್ಚು ಪ್ರಕರಣಗಳು ಬೆಳಕಿಗೆ ಬರುತ್ತಿರುವ ರಾಜಧಾನಿ ಬೆಂಗಳೂರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗಳನ್ನು ಒಂದು ವಾರ ಕಾಲ ಸಂಪೂರ್ಣ ಲಾಕ್ಡೌನ್ ಮಾಡಲು ನಿರ್ಧರಿಸಲಾಗಿದೆ

ಯಡಿಯೂರಪ್ಪ ತಿಳಿಸಿದ್ದಾರೆ ಈ ಅವಧಿಯಲ್ಲಿ ಅಗತ್ಯ ಸೇವೆಗಳು ಯಾವುದೇ ಅಡೆತಡೆಯಿಲ್ಲದೆ ಮುಂದುವರಿಯಲಿದ್ದು ವಿವರವಾದ ಮಾರ್ಗಸೂಚಿಗಳನ್ನು ನಾಳೆ ಬಿಡುಗಡೆ ಮಾಡಲಾಗುವುದು

ಲಾಕ್ಡೌನ್ ಸಂದರ್ಭದಲ್ಲಿ ಜನರು ಯಾವುದೇ ಆತಂಕಕ್ಕೆ ಒಳಗಾಗದೇ ಸಹಕರಿಸಬೇಕೆಂದು ಮುಖ್ಯಮಂತ್ರಿ ಕೋರಿದ್ದಾರೆ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಭಾಸ್ಕರ್ ರಾವ್ ಮಾತನಾಡಿ ಲಾಕ್ಡೌನ್ ಸಂದರ್ಭದಲ್ಲಿ ಅನಗತ್ವವಾಗಿ ಸಂಚರಿಸುವುದು ಕಂಡು ಬಂದರೆ ಕಾನೂನು ಕ್ರಮ ಕ್ಲೆಗೊಳ್ಳಲಾಗುವುದು ವಾಹನಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದಾರೆ ಮಧ್ಲಪ್ರದೇಶ ಮತ್ತು ತಮಿಳುನಾಡಿನಲ್ಲಿ ಕರ್ನಾಟಕ ಮಾದರಿಯಲ್ಲಿಯೇ ಪ್ರತಿ ಭಾನುವಾರ ಲಾಕ್ಡೌನ್ ಮಾಡಲು ಅಲ್ಲಿನ ರಾಜ್ಯ ಸರ್ಕಾರಗಳು ತೀರ್ಮಾನ ಕೈಗೊಂಡಿವೆ ಎಂದು ನಮ್ಮ ಬಾತ್ಹಿದಾರರು ವರದಿ ಮಾಡಿದ್ದಾರೆ ಮಧ್ಯಪ್ರದೇಶದಲ್ಲಿ ಕೊರೋನಾ ಸೋಂಕಿತರ ಪ್ರಮಾಣ ಗಣನೀಯವಾಗಿ ಏರಿಕೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ತೀರ್ಮಾನ ಕೈಗೊಂಡಿದೆ ಎಂದು ಗೃಹ ಸಚವ ಡಾಕ್ಷರ್ ನರೋತ್ತಮ್ ಮಿಶ್ರ ತಿಳಿಸಿದ್ದು ಪ್ರತಿ ಭಾನುವಾರ ಪೂರ್ಣ ಪ್ರಮಾಣದಲ್ಲಿ ಲಾಕ್ಡೌನ್ ಜಾರಿಯಲ್ಲಿರಿದೆ ಎಂದರು ತಮಿಳುನಾಡಿನಲ್ಲಿ ಸಾರ್ವಜನಿಕರ ಆರೋಗ್ಲ ಕಾಪಾಡಲು ಜುಲ್ಲೆ ಮಾಸಾದ್ಗಂತ ಪ್ರತಿ ಭಾನುವಾರದಂದು ಲಾಕ್ಡೌನ್ ಮಾಡಲು ರಾಜ್ಯ ಸರ್ಕಾರ ತೀರ್ಮಾನಿಸಿದೆ ಎಂದು ಸರ್ಕಾರದ ಮೂಲಗಳನ್ನು ಉಲ್ಲೇಖಿಸಿ ನಮ್ನ ಬಾತ್ತಿದಾರರು ವರದಿ ಮಾಡಿದ್ದಾರೆ

ಆರು ಮಾದರಿಯ ಕಲಿಕಾ ಹಂತಗಳನ್ನು ಇದು ಒಳಗೊಂಡಿದ್ದು ಮೊಬೈಲ್ ಆಪ್ಗಳನ್ನು ನಿರ್ಮಿಸುವ ಮತ್ತು ಅಭಿವೃದ್ದಿಪಡಿಸುವ ಕುರಿತು ಯುವ ಸಮೂಹಕ್ಕೆ ಆನ್ಲ್ಲೆನ್ ಮೂಲಕವೇ ತರಬೇತಿ ನೀಡಲಾಗುತ್ತದೆ ದೇಶದ ಎಎಧ ಭಾಷೆಗಳಲ್ಲಿ ಆನ್ಲೈನ್ ಮೂಲಕ ತರಬೇತಿ ನೀಡುತ್ತಿದ್ದು

ಪ್ರತಿಭಾವಂತ ಯುವ ಸಮೂಹ ಕೌಶಲ್ಲಗಳನ್ನು ರೂಢಿಸಿಕೊಂಡು ಮುಂದಿನ ಪೀಳಿಗೆಯ ತಂತ್ರಜ್ಞಾನ ನಾಯಕರಾಗಿ ಹೊರಹೊಮ್ನಬೇಕು ಎಂಬುದು ಪ್ರಧಾನಮಂತ್ರಿಯವರ ಆಶಯವಾಗಿದೆ ಎಂದು ಹೇಳಿದ್ದಾರೆ

ಶಾರ್ಜ ಬಹರೈನ್ ಮಸ್ಕತ್ ದುವೈ ಕೌಲಾಲಂಪುರ್ ಕೀವ್ ನ್ಜೂಯಾರ್ಕ್ ಟೊರಂಟೊ ಶಿಕಾಗೊ ಸ್ಲಾನ್ಫ್ರಾನ್ಲಿಸ್ಕೊ ಲಂಡನ್ ಸಿಂಗಪುರ್ ಮನಿಲಾ ಮತ್ತು ದೋಹಾದಿಂದ ಭಾರತೀಯರು ನಿನ್ನೆ ಸ್ವದೇಶಕ್ಕೆ ಮರಳಿದ್ದಾರೆ ಈ ಎಲ್ಲ ದೇಶಗಳಲ್ಲಿ ಇರುವ ಭಾರತೀಯ ರಾಯಭಾರಿ ಕಚೇರಿಯನ್ನು ಇವರು ಸಂಪರ್ಕಿಸಿ ಸ್ವದೇಶಕ್ಕೆ ಮರಳಲು ಆಸಕ್ತಿ ತೋರಿದ್ದರು ಇವರೆಲ್ಲರನ್ನೂ ವಂದೇ ಭಾರತ್ ಮಿಷನ್ ಯೋಜನೆಯಡಿ ಸ್ವದೇಶಕ್ಕೆ ಮರಳಿಕರೆ ತರಲಾಯಿತು ಎಂದು ಸಚಿವರು ಹೇಳಿದ್ದಾರೆ

ಸಹರ್ಸ ಗಯಾ ಮತ್ತು ಅರಾರಿಯದಲ್ಲಿ ಇಂದಿನಿಂದ ಜೆಲ್ಲಾಡಳಿತ ಲಾಕ್ಡೌನ್ ಜಾರಿ ಮಾಡಿದೆ

ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಲಭ್ಯವಿರುತ್ತದೆ ರೈಲು ಮತ್ತು ವಿಮಾನ ಸೇವೆ ಎಂದಿನಂತ ಕಾರ್ಯನಿರ್ವಹಿಸಲಿವೆ

ವ್ಯಾಪಾರ ವಹಿವಾಟು ನಡೆಸುವವರು ಇ ವಹಿವಾಟನ ಮೂಲಕ ವ್ಯಾಪಾರ ನಡೆಸಲು ಅವಕಾಶ ಕಲ್ಪಿಸಲಾಗಿದೆ ಎಂದು ಜಿಲ್ಲಾಡಳಿತ ತಿಳಿಸಿದೆ

ಕಳೆದ ಹಲವು ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಯಿಂದಾಗಿ ಬಿಹಾರ್ ಅಸ್ಲಾಂ ಮತ್ತು ಅರುಣಾಚಲ ಪ್ರದೇಶ ರಾಜ್ಯಗಳಲ್ಲಿ ಸಾಮಾನ್ಯ ಜನಜೀವನ ಅಸ್ತವಸ್ತಗೊಂಡಿದೆ ನದಿಗಳು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದ್ದು ಅನೇಕ ಕಡೆಗಳಲ್ಲಿ ಪ್ರವಾಹ ಪರಿಸ್ಹಿತಿ ಉಂಟಾಗಿದೆ ಎನ್ಡಿಆರ್ಎಫ್ ಹಾಗೂ ಇತರ ರಕ್ಷಣಾ ಪಡೆಗಳಿಂದ ಪರಿಹಾರ ಮತ್ತು ರಕ್ಷಣಾ ಕಾರ್ಯ ಭರದಿಂದ ಸಾಗಿದೆ

ರಾಜಧಾನಿ ದೆಹಲಿಯಲ್ಲಿ ಭಾಗಶ ಮೋಡ ಕವಿದ ವಾತಾವರಣವಿದ್ಲು ಹಗುರದಿಂದ ಸಾಧಾರಣ ಮಳೆಯಾಗುತ್ತಿದೆ ಮುಂಬೈನಲ್ಲಿ ಸಾಧಾರಣ ಮಳೆ ಸುರಿಯುತ್ತಿದೆ

ಕೊಲ್ಲತ್ತಾದಲ್ಲಿ ಒಂದೆರಡು ವರಸೆ ಮಳೆ ಬೀಳುವ ಸಾಧ್ಯತೆಯಿದ್ದು ಜಮ್ನು ಕಾಶ್ಮೀರದಲ್ಲಿ ಭಾರೀ ಬಿರುಗಾಳಿ ಸಹಿತ ಮಳೆಯಾಗಲಿದೆ ಮುಜಫರಾಬಾದ್ ಬೆಂಗಳೂರು ಚಂಡಿಫಡ್ ಅಹಮದಾಬಾದ್ ನಗರಗಳಲ್ಲೂ ಮಳೆಯಾಗುವ ನಿರೀಕ್ಷೆಯಿದೆ ಭಾರತೀಯ ಕರಾವಳಿ ಪಡೆ ಐಸಿಜಿ ಅಂಡಮಾನ್ ಸಮುದ್ರದ ವಿಶೇಷ ಆರ್ಥಿಕ ವಲಯದಿಂದ ಶ್ರೀಲಂಕಾದ ಆರು ಮೀನುಗಾರರನ್ನು ರಕ್ಷಿಸಿದೆ ಅಂಡಮಾನ್ ಹಾಗೂ ನಿಕೊಬಾರ್ ದ್ವೀಪಗಳಲ್ಲಿ ಕಣ್ಗಾವಲು ನಡೆಸುತ್ತಿದ್ದಾಗ ಐಸಿಜಿ ಡಾರ್ನಿಯರ್ ಪೋರ್ಟ್ಭ್ಲೇರ್ನಲ್ಲಿ ದೋಣಿಯೊಂದು ಸಿಲುಕಿರುವುದನ್ನು ಪತ್ತೆ ಹಚ್ಚಿದ್ದಾರೆ ಈ ದೋಣಿ ಶ್ರೀಲಂಕಾಗೆ ಸೇರಿದ್ದೆಂದು ಗುರುತಿಸಲಾಗಿದ್ದು ತಾಂತ್ರಿಕ ತೊಂದರೆಗೆ ಸಿಲುಕಿದ್ದಾಗಿ ವರದಿಯಾಗಿದೆ ಈ ಸಂದರ್ಭದಲ್ಲಿ ಮೋರ್ಟ್ಬ್ಲೇರ್ನಿಂದ ಪರಿಹಾರ ಕಾರ್ಯಾಚರಣೆ ಕೈಗೊಳ್ಳಲಾಗಿತ್ತು ಐಸಿಜಿಗೆ ಸೇರಿದ ರಾಜ್ಕಮಲ್ ಹಡಗು ನಿನ್ನೆ ಬೆಳಗಿನ ಜಾವ ದೋಣಿಯೊಂದಿಗೆ ಆರು ಶ್ರೀಲಂಕಾ ಮೀನುಗಾರರನ್ನು ಸುರಕ್ಷಿತವಾಗಿ ದಡಕ್ಕೆ ತರಲಾಯಿತು

ಮೀನುಗಾರರ ದೇಹಸ್ಥಿತಿ ಸಾಮಾನ್ಲವಾಗಿರುವುದನ್ನು ಗಮನಿಸಲಾಗಿದೆ